ನವದೆಹಲಿಯಲ್ಲಿ ಪಕ್ಷದ ಹಿರಿಯ ನಾಯಕರನ್ನು ಭೇಟ ಮಾಡುವ ಮುನ್ನ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು

ಸರ್ಕಾರ ರಚಿಸುವ ಸಂಬಂಧ ಕಾರ್ಯಾಧ್ವಕ್ಷ ಜೆ

ನಡ್ಡಾ ಹಾಗೂ ಇತರ ನಾಯಕರೊಂದಿಗೆ ಮನೋಹರ್ ಲಾಲ್ ಖಟ್ಟರ್ ಚರ್ಚೆ ನಡೆಸಿದ್ದಾರೆ

ಹರಿಯಾಣ ಲೋಕಹಿತ ಪಕ್ಷದ ಗೋಪಾಲ್ ಖಂಡಾ ಮತ್ತು ನಾಲ್ವರು ಪಕ್ಷೇತರರು ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಇದಕ್ಕೂ ಮುನ್ನ ಮೂವರು ಪಕ್ಷೇತರರು ಜೆ

ನಡ್ಡಾ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿದ್ದರು ಮತ್ತೊಂದೆಡೆ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಪರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪೇಂದರ್ ಸಿಂಗ್ ಹೂಡಾ ಸಹ ದೆಹಲಿಯಲ್ಲಿದ್ದು ಸರ್ಕಾರ ರಚಿಸುವ ಅವಕಾಶಗಳ ಬಗ್ಗೆ ಪಕ್ಷದ ಹಿರಿಯ ನಾಯಕರೊಂದಿಗೆ ಚರ್ಚೆ ನಡೆಸಿದ್ದಾರೆ ಹರಿಯಾಣ ಮತ್ತು ಮಹಾರಾಷ್ನ ವಿಧಾನಸಭೆಯ ಚುನಾವಣಾ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಹಿರಿಯ ಕಾಂಗ್ರೆಸ್ ನಾಯಕರು ಪಕ್ಷದ ಅಧ್ಲಕ್ಷೆ ಸೋನಿಯಾ ಗಾಂಧಿ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಈ ಮಧ್ವೆ ಜನನಾಯಕ ಜನತಾಪಾರ್ಟಿಯ ಶಾಸಕರೂ ಸಹ ಪಕ್ಷದ ನಾಯಕ ದುಷ್ಟಂತ್ ಚೌಟಾಲಾ ಅವರೊಂದಿಗೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಂದ ಆಹ್ವಾನ ದೊರೆತಿದ್ದು ಶಾಸಕರೊಂದಿಗೆ ಚರ್ಚೆ ನಡೆಸಿದ ಬಳಿಕ ನಿರ್ಧಾರ ಕ್ಲೆಗೊಳ್ಳಲಾಗುವುದು ಎಂದು ಪಕ್ಷದ ನಾಯಕ ಸರ್ದಾರ್ ನಿಶಾಂತ್ ಸಿಂಗ್ ಹೇಳಿದ್ದಾರೆ ಹೊಸದಾಗಿ ಚುನಾಯಿತವಾಗಿರುವ ಪರಿಯಾಣದ ಬಿಜೆಪಿ ಶಾಸಕಾಂಗ ಪಕ್ಷ ನಾಳೆ ಚಂಡೀಗಢದಲ್ಲಿ ಸಭೆ ಸೇರಿ ನಾಯಕನನ್ನು ಆಯ್ಲೆ ಮಾಡಲಿದೆ ಸಭೆಯ ನಂತರ ರಾಜ್ಯದಲ್ಲಿ ಸರ್ಕಾರ ರಚಿಸುವ ಸಂಬಂಧ ರಾಜ್ಯಪಾಲರನ್ನು ಭೇಟ ಮಾಡುವುದಾಗಿ ಬಿಜೆಪಿ ರಾಜ್ಜ ಉಸ್ತುವಾರಿ ಅನಿಲ್ ಜೈನ್ ಹೇಳಿದ್ದಾರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಹಿರಿಯ ನಾಯಕ ಅರುಣ್ ಸಿಂಗ್ ಸಭೆಯ ಕೇಂದ್ರ ವೀಕ್ಷಕರಾಗಿರಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಹರಿಯಾಣದಲ್ಲಿ ಜನನಾಯಕ ಜನತಾ ಪಕ್ಷ ಜೆಜೆಪಿ ಯ ಸಾಮಾನ್ಯ ಕನಿಷ್ಟ ಕಾರ್ಯಕ್ರಮಕ್ಕೆ ಸಮ್ತಿ ನೀಡುವ ಯಾವುದೇ ಪಕ್ಷಕ್ಷೆ ಬೆಂಬಲ ನೀಡಲು ಸಿದ್ದ ಎಂದು ಜೆಜೆಪಿ ಮುಖ್ವಸ್ವ ದುಷ್ಕಂತ್ ಚೌಟಾಲಾ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯುವಕರು ಮತ್ತು ಹಿರಿಯ ನಾಯಕರ ಶ್ರೇಯೋಭಿವೃದ್ದಿಗೆ ಶ್ರಮಿಸುವ ಪಕ್ಷಕ್ಕೆ ಬೆಂಬಲ ನೀಡುವುದಾಗಿ ಹೇಳಿದರು ಹರಿಯಾಣದಲ್ಲಿ ಸರ್ಕಾರ ರಚನೆ ಸಂಬಂಧ ಈವರೆಗೆ ಯಾವುದೇ ಪಕ್ಷ ಅಥವಾ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಮಹಾರಾಷ್ಷದಲ್ಲಿ ಆಡಳಿತಾರೂಢ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ ಕೂಟ ಮತ್ತೆ ಅಧಿಕಾರ ಉಳಿಸಿಕೊಂಡಿದೆ

ಜಮ್ಮ ಕಾಶ್ಮೀರ ಲೇಹ್ ಲಡಾಬ್ನಲ್ಲಿ ಶಾಂತಿಯುತ ಮತದಾನವಾಗಿದ್ದು ಪ್ರಜಾಪ್ರಭುತ್ವದಲ್ಲಿ ಜನರ ಅಚಲ ನಂಬಿಕೆ ಮತ್ತು ತಳಮಟ್ಟದ ಆಡಳಿತಕ್ಕೆ ನೀಡಿರುವ ಮಹತ್ವದ ಸಂಕೇತವಾಗಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇದು ಹೊಸ ಮತ್ತು ಯುವ ನಾಯಕತ್ವದ ಉದಯವಾಗಿದ್ದು ರಾಷ್ಟದ ಅಭಿವೃದ್ಧಿಗೆ ಕೊಡುಗೆ ನೀಡಬಲ್ಲದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ನವದೆಹಲಿಯಲ್ಲಿ ಸಮಾರಂಭವೊಂದರಲ್ಲಿ ಮಾತನಾಡಿದ ಅವರು ಪಾಕ್ ಆಕ್ರಮಿತ ಕಾಶ್ಸೀರ ಮತ್ತು ಗಿಲ್ಗಿಟ್ ಬಲ್ತಿಸ್ತಾನ್ ಕೂಡ ಜಮ್ಮ ಕಾಶ್ಮೀರದ ಭಾಗವಾಗಿದೆ ಎಂದರು ಆದರೆ ಭಾರತದ ಪಶ್ಚಿಮದ ನೆರೆಯ ದೇಶ ಅಕ್ರವಾಗಿ ಈ ಪ್ರದೇಶಗಳನ್ನು ಆಕ್ರಮಿಸಿದೆ ಎಂದು ಅವರು ಹೇಳಿದರು ಉತ್ತಮ ಆಯುಧ ಎಂದರೆ ಅಮೆರಿಕದ ಸಿಗ್ ಸೌರ್ ಆಗಿದ್ದು ಈ ಮಾಸಾಂತ್ಲದ ವೇಳೆಗೆ ಎಲ್ಲ ಯೋಧರಿಗೂ ನೀಡಲಾಗುವುದು ಎಂದು ಅವರು ತಿಳಿಸಿದರು

ಮುಖ್ಯ ನ್ವಾಯಮೂರ್ತಿ ರಂಜನ್ ಗೊಗೋಯ್ ನ್ವಾಯಮೂರ್ತಿಗಳಾದ ಎಸ್ ಎ ಬಾಬ್ಡೆ ಮತ್ತು ಎಸ್ ಎ ನಜೀರ್ ಅವರನ್ನೊಳಗೊಂಡ ಪೀಠ ಕೇಂದ್ರ ಕಾನೂನು ಮತ್ತು ನ್ಯಾಯಾಂಗ ಸಚಿವಾಲಯ ಹಾಗೂ ಅಲ್ಲಸಂಬ್ದಾತರ ಸಚಿವಾಲಯಕ್ಕೆ ಈ ಅರ್ಜೆ ಸಂಬಂಧ ನೊಟೀಸ್ ನೀಡಿದೆ ಮಸೀದಿ ಪ್ರವೇಶ ನಿರಾಕರಣೆ ವಿವಿಧ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಲಿದ್ದು ಸರ್ಕಾರ ಮತ್ತು ಮುಸ್ಲಿಂ ಸಂಘಟನೆಗಳಿಗೆ ಈ ಬಗ್ಗೆ ಗಮನಹರಿಸುವಂತೆ ಅರ್ಜೆ ಸಲ್ಲಿಕೆಯಾಗಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಮಹಿಳೆಯರಿಗೆ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ನೀಡಲಾಗಿದೆ ಎಂದರು

ಅಭಿವೃದ್ದಿಗೆ ಶಾಂತಿ ಮೂಲಭೂತ ಅಗತ್ತ ಎಂದರು

ಶಾಂತಿ ಮತ್ತು ಅಭಿವೃದ್ದಿ ಪರಸ್ಪರ ಬಲ ನೀಡಬಲ್ಲವಾಗಿದ್ದು ಕಲಹ ಹಿಂಸೆ ಮತ್ತು ಕೆಳಮಟ್ಟದ ಅಭಿವೃದ್ದಿ ಪರಸ್ವರ ಒಂದಕ್ಕೊಂದು ಪ್ರಚೋದನೆ ನೀಡುವಂತಹವು ಎಂದು ಅವರು ವಿವರಿಸಿದರು ಪಾರಂಪರಿಕ ಪ್ರವಾಸೋದ್ಧಮ ಉತ್ತೇಜಿಸಲು ಒತ್ತು ನೀಡಬೇಕು ಎಂದ ಅವರು ಬುದ್ದನಿಗೆ ಸಂಬಂಧಿಸಿದ ಕ್ಷೇತ್ರಗಳನ್ನು ಸಂಪರ್ಕಿಸುವ ಮೂಲಕ ಬೌದ್ದ ತತ್ವವನ್ನು ಯುವಕರು ಪರಿಣಾಮಕಾರಿಯಾಗಿ ಅರಿಯಬಹುದು ಎಂದು ಅಭಿಪ್ರಾಯಪಟ್ಟರು

ಸೋವಾ ರಿಗ್ವಾಗಾಗಿನ ರಾಷ್ಟೀಯ ಸಂಶೋಧನಾ ಸಂಸ್ಥೆ ಈ ಕಾರ್ಯಕ್ರಮ ಆಯೋಜಿಸಿತ್ತು ಲಡಾಬ್ನ ವಿವಿಧೆಡೆಗಳ ಅಂಚಿಸ್ ಎಂದು ಕರೆಯಲ್ಪಡುವ ಪಾರಂಪರಿಕ ಸೋವಾ ರಿಗ್ವಾ ಚಿಕಿತ್ತಕರು ಇದರಲ್ಲಿ ಭಾಗವಹಿಸಿದ್ದರು ಹಿಮಾಲಯ ವ್ಯಾಪ್ತಿಯ ಪ್ರದೇಶದಲ್ಲಿ ಪ್ರಚಲಿತದಲ್ಲಿರುವ ಈ ಚಿಕಿತ್ಲಾ ಪದ್ದತಿಗೆ ಆಯುಷ್ ಸಚಿವಾಲಯ ಮಾನ್ನತೆ ನೀಡಿದೆ

ಇದನ್ನು ಧನ್ತ್ರಯೋದಶಿ ಅಥವಾ ಧನ್ವಂತರಿ ತ್ರಯೋದಶಿ ಎಂದೂ ಕರೆಯುತ್ತಾರೆ ದೀಪಾವಳಿಗೆ ಎರಡು ದಿನ ಮುನ್ನ ಇದನ್ನು ಆಚರಿಸಲಾಗುತ್ತದೆ ಹೊಸ ಖರೀದಿಗೆ ಅದರಲ್ಲೂ ಚಿನ್ನ ಅಥವಾ ಬೆಳ್ಳಿ ಮತ್ತು ಹೊಸ ಪಾತ್ರೆಗಳ ಖರೀದಿಗೆ ಇದು ಶುಭ ಸಮಯ ಎಂಬುದು ಜನರ ನಂಬಿಕೆ

ಬಿರುಗಾಳಿ ಬೀಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಅರಬ್ಬೀ ಸಮುದ್ರದಲ್ಲಿ ಇಂದು ಬೆಳಗ್ಗೆ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು ಅದು ಕ್ಕಾರ್ ಚಂಡಮಾರುತವಾಗಿ ಪರಿವರ್ತನೆಯಾಗಿದೆ